ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರ ಮನೆಗೆ ಬಾಗಿಲಿಗೆ ಮುಟ್ಸಸುವಂತೆ ಅಧಿಕಾರಿಗಳಗೆ ಸಚಿವ ನಾರಾಯಣಗೌಡ ಆದೇಶ

ನಾರಾಯಣಗೌಡ ಆದೇತಿಸಿದ್ದಾರೆ

ಪೇಟೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಲಾಣಿ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತೃಪೂರ್ಣ ಯೋಜನೆಯಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ನಾರ್ಟ್ ಪೋನ್ ಎತರಿಸಿದ ಬಳಿಕ ಅವರು ಮಾತನಾಡಿದರು ಸಮಾಜದ ಯಾವುದೇ ಮಗುವು ಕೂಡ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲಬಾರದೆಂಬ ಸದುದ್ದೇಶದಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಮಾತೃಪೂರ್ಣ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ

ವಿಧಿ ವಿಜ್ವಾನ ಪ್ರಯೋಗಾಲಯಗಳನ್ನು ಆಧುನೀಕರಣ ಮಾಡಲಾಗುವುದು ಮಾನವ ಕಳ್ಳಸಾಗಾಣಿಕೆ ತಡೆಗೆ ವಿಶೇಷ ತಂಡ ರಚಿಸಲಾಗುವುದು ಎಂದು ಅವರು ಹೇಳಿದರು

ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಈ ಮಾರ್ಗಸೂಚಿ ರಾಜ್ಯ ಸರ್ಕಾರಗಳಿಗೆ ತಮ್ಮ ಸಾರಿಗೆ ನೀತಿಗಳ ಪಾಲನೆಗೆ ಚೌಕಟ್ಟನ್ನು ಪಾಕಿಕೊಡಲಿದೆ ಎಂದು ತಿಳಿಸಿದೆ ವ್ಯಾಪಾರಕ್ಕೆ ಪೂರಕ ವಾತಾವರಣ ನಿರ್ಮಾಣ ಗ್ರಾಹಕರ ಸುರಕ್ಷತೆ ಮತ್ತು ಚಾಲಕರ ಕಲ್ಲಾಣ ಇವು ಈ ಮಾರ್ಗಸೂಚಿಯ ಪ್ರಮುಖ ಉದ್ದೇಶಗಳಾಗಿವೆ

ಕಾರವಾರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಗನ ಹಾವಳಿಯಿಂದ ರೈತರ ಬೆಳೆ ಸಾಕಷ್ಟು ಹಾನಿಯಾಗಿದ್ದು ಪರಿಹಾರ ಸಂಬಂಧ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಪರಿಹಾರ ನೀಡುವ ಮಾನದಂಡ ಹಾಗೂ ನಿಬಂಧನೆಗಳ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಮತ್ತೊಮ್ನ ಚಿರ್ಚಿಸಿ ಆ ಬಳಕ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಅಂಕೋಲಾ ಕಾರವಾರ ನಡುವಿರುವ ಅರಣ್ಯ ಪ್ರದೇಶವನ್ನು ವಿಶೇಷವಾಗಿ ಹಸಿರು ಪಟ್ಟಿ ಎಂದು ಗುರುತಿಸಲು ಸರ್ಕಾರಕ್ಕೆ ಪ್ರಸ್ತಾವ ಕಳುಹಿಸಲಾಗಿದೆ ಇದಕ್ಕೆ ಸೀಬರ್ಡ್ ನೌಕಾನೆಲೆಯಿಂದಲೂ ಸಮ್ನತಿ ಪಡೆಯಲಾಗುವುದು ಎಂದು ಆಶೀಸರ ತಿಳಿಸಿದರು

ಯೋಜನೆಯಡಿ ಹಳೆ ದಾವಣಗೆರೆ ಭಾಗದ ಬಡಾವಣೆಗಳ ಅಭಿವೃದ್ದಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಎಂದರು ಈಗಾಗಲೇ ಜಾಲಿನಗರದ ಎಲ್ಲಾ ನಿವಾಸಿಗಳಿಗೆ ಪಕ್ಷುಪತ್ರಗಳನ್ನು ವಿತರಿಸಲಾಗಿದ್ದು ಬಹುತೇಕ ಎಲ್ಲಾ ರಸ್ತೆಗಳನ್ನು ಸಿ

ರಸ್ತೆಗಳನ್ನಾಗಿ ಮಾಡಲಾಗಿದೆ ಇನ್ನುಳದ ರಸ್ನೆಗಳನ್ನು ಅಭಿವೃದ್ಧಿಪಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಶಾಮನೂರು ಶಿವಶಂಕರಪ್ಪ ತಿಳಿಸಿದರು

ಆರ್ ರಾಗಪ್ರಿಯ ನಿರ್ದೇಶನ ನೀಡಿದ್ದಾರೆ ತಮ್ಮ ಕಚೇರಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ಕೈಗಾರಿಕಾ ಫಟಕಗಳಗೆ ವಿದ್ನುತ್ ಅತಿ ಮುಖ್ಯ ಕಡೇಚೂರ ಕೈಗಾರಿಕಾ ಪ್ರದೇಶದಲ್ಲಿ ಅತಿ ಮುಖ್ಯವಾಗಿ ಫಾರ್ಮಾ ಫಟಕಗಳು ಸ್ನಾಪನೆಯಾಗುತ್ತಿವೆ ಆದ್ದರಿಂದ ಅಲ್ಲಿ ನಿರ್ಮಾಣವಾಗುತ್ತಿರುವ ವಿದ್ಯುತ್ ಉಪ ಕೇಂದ್ರದ ಕಾಮಗಾರಿಗಳನ್ನು ಆದಷ್ಟು ತೀಪುವಾಗಿ ಪೂರ್ಣಗೊಳಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಬೇಕು ಪ್ರಮುಖವಾಗಿ ಅಲ್ಲಿ ನಿರ್ಮಾಣವಾಗುತ್ತಿರುವ ತಾಜ್ಯ ಸಂಸ್ಕರಣಾ ಘಟಕ ವನ್ನು ಪೂರ್ಣಗೊಳಿಸುವಂತೆ ಸೂಚಿಸಿದರು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇತಕ ಮಾಣಿಕ್ ವಿ ರಫೋಜಿ ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿಯ ಮುಂಬರುವ ಯೋಜನೆಗಳ ಅನುಮೋದನೆ ಹಾಗೂ ಜಮೀನು ಹಂಚಿಕೆಯ ಪರಿಷ್ನತ ಮಾರ್ಗಸೂಚಿಗಳ ಬಗ್ಗೆ ಸರ್ಕಾರದ ಆದೇಶದ ಕುರಿತು ಸಭೆಗೆ ಮಾಹಿತಿ ನೀಡಿದರು

ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲ ಹೋಬಳಿ ಕೇಂದ್ರದಲ್ಲಿ ಅದಾಲತ್ ಕಾರ್ಯಕ್ರಮಕ್ಷಿ ಚಾಲನೆ ನೀಡಿ ಮಾತನಾಡಿ ಪಪಣಿ ತಿದ್ದುಪಡಿ ವಿವಿಧ ಮಾತಾಸನಗಳು ಸಹಾಯಧನ ಬೆಳೆ ಪರಿಹಾರ ಬೆಂಬಲ ಬೆಲೆ ಸೇರಿದಂತೆ ಸರ್ಕಾರದ ವಿವಿಧ ಸೇವೆಗಳು ಮತ್ತು ಯೋಜನೆಗಳು ಗ್ರಾಮೀಣ ಪ್ರದೇಶದ ಜನರಿಗೆ ಪ್ರಾಮಾಣಿಕವಾಗಿ ತಲುಪದೇಕು ಎಂಬ ಉದ್ದೇಶದಿಂದ ಈ ಅಭಿಯಾನ ಕೈಗೊಳ್ಳಲಾಗಿದೆ ಎಂದು ಜಿಲ್ಡಾಧಿಕಾರಿ ಆರ್ ಲತಾ ಹೇಳಿದರು

ಸೋಂಕು ದೃಢಪಟ್ಟರುವ ಎಲ್ಲ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರನ್ನು ಹೋಂಕ್ವಾರಂಟ್ಟೆನ್ಗೆ ಒಳಪಡಿಸಲಾಗಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ

ತಮ್ಮ ಕಚೇರಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರಥಮ ರಫ್ತು ಉತ್ತೇಜನ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ರಫ್ತು ಉತ್ತೇಜನಕ್ಕಾಗಿ ಉತ್ಪಾದನಾ ಹಾಗೂ ಸಂಸ್ಕರಣಾ ಫಟಕಗಳನ್ನು ಗುರುತಿಸಬೇಕು ಆಯಾ ಕ್ಷೇತ್ರಗಳಲ್ಲಿ ಆಗತ್ತವಿರುವ ತರಬೇತಿ ನೀಡಿದ ನಂತರ ಅವರಿಗೆ ಉತ್ತಮ ಮಾರುಕಟ್ಟೆ ಒದಗಿಸಿಕೊಡುವ ನಿಟ್ಟನಲ್ಲಿ ಸೂಕ್ತ ಮಾರ್ಗದರ್ಶನ ನೀಡಬೇಕೆಂದು ಹೇಳಿದರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ಮಾತನಾಡಿ ಜಲ್ಲೆಯಲ್ಲಿ ಶೇಂಗಾವನ್ನು ಹೆಚ್ಚಿನ ಪ್ರಮಾಣದಲ್ಲಿ ದೆಳೆಯುತ್ತಿದ್ದು ಆಯ್ದ ಸಂಸ್ಕರಣಾ ಘಟಕಗಳನ್ನು ಗುರುತಿಸಿ ತರಬೇತಿ ನೀಡಿ ಪ್ರೋತ್ಸಾಹಿಸಬಹುದಾಗಿದೆ ಎಂದು ಅವರು ಸಲಹೆ ನೀಡಿದರು

ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷೆಗಳ ಅವತರಣಿಕೆಯ ಮನದ ಮಾತು ಪ್ರಸಾರವಾಗಲಿದೆ